ಕೋವಿಡ್ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಸಾಂಕ್ರಾಮಿಕವನ್ನು ಹಿಮ್ಮೆಟ್ಟಿಸುವಂತೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಗ್ರಾಮೀಣ ಜನತೆಗೆ ಕರೆ

ವೈದ್ಯಕೀಯ ಆಮ್ಲಜನಕ ಮತ್ತು ಇತರೆ ವೈದ್ಯಕೀಯ ಉಪಕರಣಗಳ ಆಮದು ಮೇಲಿನ ಸೀಮಾ ಸುಂಕಕ್ಕೆ ಪೂರ್ಣ ವಿನಾಯಿತಿ ಕೇಂದ್ರದ ನಿರ್ಧಾರ

ಕರ್ನಾಟಕದಲ್ಲಿ ವಾರಾಂತ್ಲದ ಕರ್ಫ್ಲೂ ಜಾರಿ ಅಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲಾ ಚಟುವಟಕೆಗಳಿಗೆ ನಿರ್ಬಂಧ

ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಸ್ವಾಮಿತ್ವ ಯೋಜನೆಯನ್ನು ಉದ್ವಾಟಿಸಿ ಮಾತನಾಡಿದ ಪ್ರಧಾನಮಂತ್ರಿ ಕಳೆದ ವರ್ಷ ಗ್ರಾಮೀಣ ಜನರು ಕೋವಿಡ್ ನಿಯಮಗಳನ್ನು ಕಟ್ಲುನಿಟ್ಲಾಗಿ ಪಾಲಿಸುವ ಮೂಲಕ ಅತ್ಯಂತ ಕಡಿಮೆ ಅವಧಿಯಲ್ಲಿ ದೇಶ ಸಾಂಕ್ರಾಮಿಕದಿಂದ ಪಾರಾಗಲು ಸಹಕರಿಸಿದ್ದರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇಡೀ ವಿಶ್ವದಲ್ಲೇ ಲಸಿಕಾ ಅಭಿಯಾನವನ್ನು ದೇಶದಲ್ಲಿ ಕೈಗೆತ್ತಿಕೊಂಡಿರುವುದರಿಂದ ಸಾಂಕ್ರಾಮಿಕ ವಿರುದ್ಧದ ಹೋರಾಟವನ್ನು ಮತ್ತಪ್ಪು ಬಲಪಡಿಸಬೇಕಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಸಾಂಕ್ರಾಮಿಕದ ವಿರುದ್ದದ ಹೋರಾಟವನ್ನು ಗ್ರಾಮೀಣ ಜನರು ಮತ್ತಷ್ಟು ಬಲಪಡಿಸುವ ಮತ್ತು ವೇಗ ಹೆಚ್ಚಿಸುವ ವಿಶ್ವಾಸವಿದೆ ಎಂದು ಅವರು ಹೇಳಿದರು ಗ್ರಾಮ ಪಂಚಾಯಿತಿಗಳ ಮಹತ್ವ ಕುರಿತು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ರೂಪಿಸುವ ಪ್ರತಿಯೊಂದು ನೀತಿ ನಿರ್ಧಾರಗಳಲ್ಲಿ ಗ್ರಾಮಗಳ ಅಭಿವೃದ್ದಿಗೆ ವಿಶೇಷ ಮಹತ್ವ ನೀಡಿದೆ ಎಂದು ಹೇಳಿದರು ಆಧುನಿಕ ಭಾರತದ ಗ್ರಾಮಗಳು ಸಂಪೂರ್ಣ ಸ್ವಾವಲಂಬಿಯನ್ನಾಗಿಸಲು ಸರ್ಕಾರ ತನ್ನೆಲ್ಲಾ ಪ್ರಯತ್ನವನ್ನು ಮಾಡುತ್ತಿದೆ

ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗೆತ್ತಿಕೊಳ್ಳುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಪಾರದರ್ಶಕತೆಯನ್ನು ಕಂಡುಕೊಳ್ಳಲು ಇ ಗ್ರಾಮ ಸ್ವರಾಜ್ಗೆ ವಿಶೇಷ ಒತ್ತು ನೀಡಲಾಗಿದೆ ಅಂತರ್ಜಲ ಮಟ್ಟ ಹೆಚ್ಚಳ ಸ್ವಚ್ಧತೆ ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಸ್ಥಳೀಯವಾಗಿ ವಿಶೇಷ ಆಂದೋಲನಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಹೇಳಿದರು ಪಂಚಾಯತ್ ರಾಜ್ ದಿವಸ್ ಮಹತ್ವ ಕುರಿತು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಗ್ರಾಮೀಣ ಭಾರತದ ನವ ನಿರ್ಮಾಣ ಮಾಡಲು ಪಂಚಾಯಿತಿಗಳು ಸಹಕಾರಿಯಾಗಿವೆ ಸ್ವಾಮಿತ್ವ ಯೋಜನೆ ಗ್ರಾಮೀಣ ಜನರಿಗೆ ಹೆಚ್ಚಿನ ಪ್ರಯೋಜನ ತರಲಿದೆ ಎಂದರು

ಆಮ್ಲಜನಕದ ಉತ್ಪಾದನೆ ಹೆಚ್ಚಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಪರಾಮರ್ತೆ ನಡೆಸಲಾಯಿತು ದೇಶಾದ್ಯಂತ ವೈದ್ಯಕೀಯ ಆಮ್ಲಜನಕದ ಬೇಡಿಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಉತ್ವಾದನೆ ಹೆಚ್ಚಿಸಲು ಸಭೆಯಲ್ಲಿ ನಿರ್ಧಾರ ಕ್ಚೆಗೊಳ್ಳಲಾಯಿತು ವೈದ್ಯಕೀಯ ಆಮ್ಲಜನಕ ಮತ್ತು ಇತರೆ ವೈದ್ಯಕೀಯ ಉಪಕರಣಗಳನ್ನು ಆಮದು ಮಾಡಿಕೊಳ್ಳುವುದರ ಮೇಲೆ ವಿಧಿಸಲಾಗುತ್ತಿದ್ದ ಮೂಲ ಸೀಮಾ ಸುಂಕ ಮತ್ತು ಆರೋಗ್ಯ ಸೆಸ್ಗೆ ಪೂರ್ಣ ವಿನಾಯಿತಿ ನೀಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ಮುಂದಿನ ಮೂರು ತಿಂಗಳುವರೆಗೆ ಕೋವಿಡ್ ಲಿಕೆಯನ್ನು ಆಮದು ಮಾಡಿಕೊಳ್ಳುವ ಮೇಲೆ ವಿಧಿಸುತ್ತಿದ್ದ ಮೂಲ ಆಮದು ಶುಲ್ತಕ್ಕೆ ವಿನಾಯಿತಿ ನೀಡಲು ಸರ್ಕಾರ ತೀರ್ಮಾನಿಸಿದೆ ಆಸ್ಪತ್ರೆಗಳು ಮತ್ತು ಮನೆಗಳಲ್ಲಿ ಚಿಕಿತ್ಲೆ ಪಡೆಯುತ್ತಿರುವ ಕೋವಿಡ್ ರೋಗಿಗಳಿಗೆ ಅಗತ್ಯವಿರುವ ವೈದ್ಯಕೀಯ ಆಮ್ಲಜನಕ ಮತ್ತು ಇತರ ಉಪಕರಣಗಳನ್ನು ಪೂರೈಸಲು ತಕ್ಷಣ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಸಭೆಯಲ್ಲಿ ಒತ್ತಿ ಹೇಳಿದರು

ಹರ್ಷವರ್ಧನ್ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ಈಗಾಗಲೇ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಳುಹಿಸಿಕೊಡಲಾಗಿದೆ ಎಂದು ಅವರು ಹೇಳಿದ್ದಾರೆ

ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಅನ್ವಯವಾಗುವುದಿಲ್ಲ ಎಂದು ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಎಲ್ಲಾ ರೀತಿಯ ವಾಣಿಜ್ಯ ಚಟುವಟಕೆಗಳು ಸ್ವಗಿತಗೊಂಡಿದ್ದು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ ಬೆಂಗಳೂರು ಮೆಟ್ರೋ ರೈಲು ಸಂಚಾರವನ್ನು ಎರಡು ದಿನಗಳ ಮಟ್ಟಗೆ ಸ್ವಗಿತಗೊಳಿಸಲಾಗಿದೆ

ಪ್ರಧಾನಿಯವರು ತಮ್ಮ ಅನಿಸಿಕೆಗಳನ್ನು ದೇಶವಾಸಿಗಳೊಂದಿಗೆ ಹಂಚಿಕೊಳ್ಲಲಿದ್ದಾರೆ ಆಕಾಶವಾಣಿಯ ಎಲ್ಲ ವಾಹಿನಿಗಳು ದೂರದರ್ಶನದ ವಿವಿಧ ವಾಹಿನಿಗಳು ನ್ನೂಸ್ ಆನ್ ಐಎಆರ್ ವೆಬ್ಸೈಟ್ ಹಾಗೂ ಮೊದ್ಲೆಲ್ ಆಪ್ ನಲ್ಲೂ ಮನ್ ಕಿ ಬಾತ್ ಪ್ರಸಾರವಾಗಲಿದೆ ಪ್ರಧಾನಿ ಅವರ ಹಿಂದಿ ಭಾಷಣದ ನಂತರ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದ್ದು

ರಮಣ ಇಂದು ಪ್ರಮಾಣ ವಚನ ಸ್ನೀಕರಿಸಿದರು ರಾಪ್ಪಪತಿ ಭವನದಲ್ಲಿಂದು ನಡೆದ ಚಿಪಚಾರಿಕ ಸಮಾರಂಭದಲ್ಲಿ ರಾಷ್ಪಪತಿ ರಾಮನಾಥ್ ಕೋವಿಂದ್ ರಮಣ ಅವರಿಗೆ ಪ್ರತಿಜ್ಞಾನಿಧಿ ಬೋಧಿಸಿದರು

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹಾಗೂ ಸುಪ್ರೀಂಕೋರ್ಟ್ನ ನ್ಗಾಯಮೂರ್ತಿಗಳು ಮತ್ತು ಹಿರಿಯ ಅಧಿಕಾರಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು ನಿರ್ಗಮಿತ ಮುಖ್ಯ ನ್ಗಾಯಮೂರ್ತಿ ಎಸ್

ಬೋಬಡೆ ಅವರ ಅಧಿಕಾರಾವಧಿ ನಿನ್ನೆಗೆ ಪೂರ್ಣಗೊಂಡಿತ್ತು ಮುಖ್ಯ ನ್ಯಾಯಮೂರ್ತಿ ಎನ್

ಹರ್ಷವರ್ಧನ್ ಹೇಳಿದ್ದಾರೆ

ಗುಜರಾತ್ನ ಗಾಂಧಿನಗರದ ಕೊಳವಾಡ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆಮ್ಲಜನಕ ಉತ್ಪಾದನಾ ಫಟಕವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಇಂದು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗುಜರಾತ್ ಕೈಗಾರಿಕಾ ರಾಜ್ಯವೆಂಬ ಖ್ಯಾತಿ ಪಡೆದಿದ್ದು ಇತರ ರಾಜ್ಲಗಳಿಗೆ ಹೋಲಿಸಿದರೆ ಗುಜರಾತ್ನಲ್ಲಿ ಅಧಿಕ ಪ್ರಮಾಣದಲ್ಲಿ ಆಮ್ಲಜನಕ ಉತ್ವಾದನೆಯಾಗುತ್ತಿದೆ ಎಂದರು ರಾಜ್ಲದಲ್ಲಿ ಹೆಚ್ಲುವರಿಯಾಗಿ ಉತ್ಪಾದನೆಯಾಗುತ್ತಿರುವ ಆಮ್ಲಜನಕವನ್ನು ಹಲವು ರಾಜ್ಜಗಳಿಗೆ ಪೂರೈಸುವ ಮೂಲಕ ಮಾದರಿ ರಾಜ್ಯವಾಗಿದೆ ದೇಶದಲ್ಲಿ ನೂರು ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಪ್ರಾರಂಭಿಸಲು ಪಿಎಂ ಕೇರ್ಸ್ ನಿಧಿ ಅನುಮೋದನೆ ನೀಡಿದೆ

ಕೋವಿಡ್ ಸಾಂಕ್ರಾಮಿಕದಿಂದ ಬಳಲುತ್ತಿರುವ ನಾಗರೀಕರಿಗೆ ಅಗತ್ಯ ಆರೋಗ್ಯ ಸೇವೆಗಳನ್ನು ಒದಗಿಸಲು ರಕ್ಷಣಾ ಇಲಾಖಾ ವ್ಯಾಪ್ತಿಯ ಸಾರ್ವಜನಿಕ ವಲಯದ ಉದ್ವಿಮೆಗಳಲ್ಲಿನ ಆರೋಗ್ಯ ಸೌಲಭ್ಯಗಳನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ ಕೋವಿಡ್ ಸಾಂಕ್ರಾಮಿಕದ ವಿರುದ್ದ ರಕ್ಷಣಾ ಸಚಿವಾಲಯ ಮತ್ತು ಮೂರು ಸೇನಾಪಡೆಗಳು ನಡೆಸಿರುವ ಪ್ರಯತ್ನಗಳ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪರಾಮರ್ಶೆ ನಡೆಸಿದರು ಕೋವಿಡ್ ವಿರುದ್ದದ ಹೋರಾಟ ಯಶಸ್ವಿಯಾಗಲು ಸೇನಾಪಡೆಗಳು ಮತ್ತು ತಮ್ಮ ಸಚಿವಾಲಯ ಎಲ್ಲಾ ರೀತಿಯ ಸಹಕಾರ ನೀಡಲು ಸಿದ್ದವಿದೆ ಎಂದು ಅವರು ತಿಳಿಸಿದರು

ಹೆಚ್ಚುವರಿ ಬಾಸಗಿ ಕೋವಿಡ್ ಲಸಿಕಾ ಕೇಂದ್ರಗಳನ್ನು ಆರಂಭಿಸಲು ನೋಂದಣಿ ಮಾಡುವಂತೆ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸೂಚಿಸಿದೆ ಈ ಸಂಬಂಧ ಖಾಸಗಿ ಆಸ್ಪತ್ರೆಗಳು ಕೈಗಾರಿಕೆಗಳಿಗೆ ಸಂಬಂಧಿಸಿದ ಆಸ್ಪತ್ರೆಗಳು ಹಾಗೂ ಕೈಗಾರಿಕಾ ಸಮೂಹಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವಂತೆ ಹೇಳಲಾಗಿದೆ ಅಲ್ಲದೇ ಅರ್ಜಿಗಳು ಹಾಗೂ ಅವುಗಳ ಪರಿಶೀಲನೆ ಮತ್ತು ನೋಂದಣಿ ಪ್ರಕ್ರಿಯೆಯ ಉಸ್ತುವಾರಿಗಾಗಿ ಸಂಬಂಧಿಸಿದ ಆಡಳಿತ ವ್ಯವಸ್ಥೆಯೊಂದಿಗೆ ಸಹಭಾಗಿತ್ವ ಹೊಂದುವಂತೆ ಸೂಚಿಸಲಾಗಿದೆ

ಟಾಸ್ ಗೆದ್ದ ರಾಜಸ್ತಾನ್ ರಾಯಲ್ಲ್ ಫೀಲ್ಡಿಂಗ್ ಆಯ್ಲೆ ಮಾಡಿಕೊಂಡಿದೆ